ಕೊರೆಗಾಂವ್ ಭೀಮಾ ಪ್ರಕರಣದ ತನಿಖೆಯಲ್ಲಿ ಮಧ್ಯಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಕಾರ ಕಾರ್ಯಕರ್ತ

ಮೊಟ್ಷ ಮೊದಲ ಪಿಲಿಪ್ ಕೋಟ್ಷರ್ ಅಧ್ಯಕ್ಷೀಯ ಪ್ರಶಸ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ

ಮೆಟ್ರೋಪಾಲಿಟನ್ ಮ್ಡಾಜಿಸ್ಟೇಟ್ ಸುಮಿತ್ ಆನಂದ್ ಅವರು ಆರೋಪಪಟ್ಟಯನ್ನು ಪರಿಶೀಲನೆಗಾಗಿ ನಾಳೆ ನ್ನಾಯಾಲಯದ ಮುಂದಿಡಲಿದ್ದಾರೆ ಭಾರತ ವಿರೋಧಿ ಘೋಷಣೆಗಳನ್ನು ಕೂಗಲು ಕನ್ನಯ್ಲಕುಮಾರ್ ವಿದ್ನಾರ್ಥಿಗಳ ಗುಂಪನ್ನು ಪ್ರಚೋದಿಸಿದ್ದರು ಎಂಬ ಆರೋಪವನ್ನು ಪೊಲೀಸರು ಮಾಡಿದ್ದಾರೆ

ಈ ಪ್ರಕರಣದ ಮುಂದುವರೆದ ತನಿಖೆ ಕುರಿತು ಮಧ್ಯಪ್ರವೇಶಿಸಲು ಸರ್ವೋಚ್ಛ ನ್ಯಾಯಾಲಯ ಸಮ್ಮತಿಸಿಲ್ಲ ಮುಖ್ಯನ್ಲಾಯಮೂರ್ತಿ ರಂಜನ್ ಗೊಗೋಯ್ ನ್ಲಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಮತ್ತು ಎಸ್

ಕೌಲ್ ಅವರನ್ನೊಳಗೊಂಡ ನ್ಯಾಯಪೀಠ ಆನಂದ್ ಟೆಲ್ಲುಂಟ್ನೆ ಬಂಧನದ ನಂತರ ಬಾಂಬೆ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ರಕ್ಷಣಾ ಅವಧಿಯನ್ನು ನಾಲ್ಲು ವಾರಗಳ ವರೆಗೆ ವಿಸ್ತರಿಸಿದೆ ಈ ನಡುವೆ ಟೆಲ್ಲುಂಬೆ ಸಂಬಂಧಪಟ್ಟ ಅಧೀನ ನ್ಲಾಯಾಲಯದಿಂದ ಜಾಮೀನು ಪಡೆಯಬಹುದು ಎಂದು ಸವೋಚ್ಗ ನ್ಯಾಯಾಲಯ ತಿಳಿಸಿದೆ

ಡಿಸೆಂಬರ್ ತಿಂಗಳನ್ನುದ್ದಕ್ಕೂ ಪೆಟ್ರೋಲ್ ಮತ್ತು ಡಿಸೇಲ್ ದರದಲ್ಲಿ ಇಳಿಕೆ ಕಂಡು ಬಂದಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಒಂದು ದಿನದ ಭೇಟಿಗಾಗಿ ಕೇರಳ ತಲುಪಲಿದ್ದಾರೆ ತಿರುವನಂತಪುರಂಗೆ ಆಗಮಿಸಲಿರುವ ಅವರು ಅಲ್ಲಿಂದ ಕೊಲ್ಲಂಗೆ ಪ್ರಯಾಣ ಬೆಳೆಸಲಿದ್ದಾರೆ ಕೊಲ್ಲಂ ದೈಪಾಸ್ ರಸ್ತೆಯನ್ನು ಅಧಿಕೃತವಾಗಿ ಅವರು ಉದ್ವಾಟಿಸಲಿದ್ದಾರೆ

ಮೀ ಉದ್ದದ ಬೈಪಾಸ್ ರಸ್ತೆ ಮೇವಾರಂನಿಂದ ಕಾವ್ನಾಡ್ಗೆ ಸಂಪರ್ಕ ಕಲ್ಪಿಸಲಿದ್ದು ಹೈವೇ ಮೂಲಕ ತಿರುವನಂತಪುರಂ ನಿಂದ ಕೇರಳದ ಇತರ ಭಾಗಗಳಿಗೆ ಪ್ರಯಾಣ ಮಾಡುವವರ ಸಮಯವನ್ನು ಉಳಿತಾಯ ಮಾಡಲಿದೆ ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಲ್ಲಂನ ಆತ್ರಮಮ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಬಳಕ ತಿರುವನಂತಪುರಂಗೆ ವಾಪಸ್ ಬರಲಿರುವ ಅವರು ಪ್ರಸಿದ್ದ ಪದ್ದನಾಭಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ ಸ್ವದೇಶಿ ದರ್ಶನ್ ಯೋಜನೆಯಡಿ ದೇವಾಲಯದ ಸಮುಚ್ಛಯದಲ್ಲಿ ನಿರ್ಮಿಸಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಚಾಲನೆ ನೀಡಲಿದ್ದಾರೆ

ದೇಶದ ನಾಗರಿಕರು ಮತ್ತು ಒಟ್ಟಾರೆಯಾಗಿ ಭೂಗ್ರಪಕ್ಕೆ ಸಲ್ಲಿಸಿರುವ ಅಸಾಧಾರಣ ನಿಸ್ವಾರ್ಥ ಮತ್ತು ದಣಿವರಿಯದ ಸೇವೆಯನ್ನು ಪರಿಗಣಿಸಿ ನರೇಂದ್ರ ಮೋದಿ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ ಮೋದಿ ಅವರೊಬ್ಬ ಅತ್ಯುತ್ತಮ ದೂರದೃಷ್ಟಿ ಹೊಂದಿರುವ ನಾಯಕರಾಗಿದ್ದು ಭಾರತದಲ್ಲಿ ಡಿಜಿಟಲ್ ಕ್ರಾಂತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಇದರಿಂದ ದೇಶದ ಆರ್ಥಿಕ ಸಾಮಾಜಿಕ ಮತ್ತು ತಂತ್ರಜ್ಞಾನ ವಲಯಗಳು ಗಮನಾರ್ಹವಾಗಿ ಅಭಿವೃದ್ಧಿ ಹೊಂದಿವೆ ವಿಶಿಷ್ಟ ಗುರುತಿನ ಸಂಚ್ಯೆ ಆಧಾರ್ ಸಾಮಾಜಿಕ ಹಿತರಕ್ಷಣೆಯ ಯೋಜನೆಗಳು ಮತ್ತು ದೇಶದ ಎಲ್ಲಾರನ್ನೂ ಆರ್ಥಿಕ ವಲಯದಲ್ಲಿ ಸೇರ್ಪಡೆಗೊಳಿಸುವಲ್ಲಿ ನರೇಂದ್ರ ಮೋದಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಪ್ರಶಸ್ತಿ ಫಲಕದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳೆ ಒಡಿಶಾದ ಬಾಲಂಗೀರ್ಗೆ ಭೇಟ ನೀಡಲಿದ್ದು

ಸುಗ್ಗಿಹಬ್ಪ ಮಕರ ಸಂಕ್ರಾಂತಿಯನ್ನು ದೇಶದೆಲ್ಲೆಡೆ ರೈತರು ಇಂದಿನಿಂದ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಚಳಿಗಾಲದ ಮುಕ್ತಾಯ ಮತ್ತು ಬೆಳೆಗಳ ಕಟಾವಿನ ನಂತರ ಈ ಪಬ್ಬವನ್ನು ಆಚರಿಸುವುದು ರೂಢಿಯಲ್ಲಿದೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಈ ಹಬ್ಬವನ್ನು ಕೆಲವು ದಿನಗಳ ಮಟ್ಟಿಗೆ ಆಚರಿಸಲಾಗುವುದು ತಮಿಳುನಾಡಿನಲ್ಲಿ ಪೊಂಗಲ್ ಗುಜರಾತ್ನಲ್ಲಿ ಉತ್ತರಾಯಣ ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಎಂದು ಆಚರಿಸಲಾಗುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಕರ ಸಂಕ್ರಾಂತಿ ಹಬ್ಲದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ

ಕುಂಭಮೇಳ ನಡೆಯುವ ಸ್ವಳದಲ್ಲಿ ಎಲ್ಲಾ ಏರ್ಪಾಡುಗಳನ್ನು ಮಾಡಲಾಗಿದ್ದು ಪ್ರವಾಸಿಗರು ಈಗಾಗಲೇ ಈ ಪವಿತ್ರ ಸ್ವಳಕ್ಕೆ ಭೇಟಿ ನೀಡುತ್ತಿದ್ದಾರೆ ವಿಜ್ಯಂಭಣೆಯಿಂದ ನಡೆಯುವ ಈ ಮೇಳದಲ್ಲಿ ಭಾಗವಹಿಸಲು ಸಾಧು ಸಂತರನ್ನು ಒಳಗೊಂಡಂತೆ ವಿದೇಶಿ ಪ್ರವಾಸಿಗರು ಕೂಡಾ ಬರಲು ಆರಂಭಿಸಿದ್ದಾರೆ ಈವರ್ಷ ಕುಂಭ ಮೇಳದ ಪೂರ್ವ ಸಿದ್ಧತೆಗಳ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ

ಅಗ್ನಿಶಾಮಕ ದಳದ ಸಿಬ್ಲಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಕಿ ನಂದಿಸಿದ ನಂತರ ಈ ಸ್ಥಳವನ್ನು ಶುಚಿಗೊಳಿಸಲಾಗಿದೆ ಎಂದು ಪೊಲೀಸ್ ವರಿಷ್ಣಾಧಿಕಾರಿ ತಿಳಿಸಿದ್ದಾರೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ ರಾಜಸ್ತಾನ ವಿಧಾನಸಭೆಯ ಮೊದಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ ಬಿಜೆಪಿಯ ಹಿರಿಯ ಶಾಸಕ ಗುಲಾಬ್ ಚಾಂದ್ ಕಟಾರಿಯಾ ಅವರಿಂದು ಹಂಗಾಮಿ ಸಭಾಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದರು ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಕಲ್ಲಾಣ್ ಸಿಂಗ್ ಕಟಾರಿಯಾ ಅವರಿಗೆ ಪ್ರಮಾಣವಚನ ಬೋಧಿಸಿದರು ಮುಖ್ಡಮಂತ್ರಿ ಅಶೋಕ್ ಗೆಹ್ಲೋಟ್ ಉಪಮುಖ್ಡಮಂತ್ರಿ ಸಚಿನ್ ಪೈಲಟ್ ಸಚಿವ ಸಂಪುಟದ ಸದಸ್ವರು ಬಿಜೆಪಿ ಶಾಸಕ ರಾಥೋಡ್ ಮತ್ತಿತರರು ಉಪಸ್ಥಿತರಿದ್ದರು ನೂತನವಾಗಿ ಚುನಾಯಿತ ವಿಧಾನಸಭೆಯ ಮೊದಲ ದಿನದ ಕಲಾಪವನ್ನು ಕಟಾರಿಯಾ ಅವರು ನಡೆಸಲಿದ್ದಾರೆ ಕಟಾರಿಯಾ ಅವರು ವಿರೋಧ ಪಕ್ಷದ ನಾಯಕರಾಗಿ ರಾಜೇಂದ್ರ ರಾಥೋಡ್ ಉಪನಾಯಕರಾಗಿದ್ದಾರೆ ಮಣಿಪುರ ಸೇರಿದಂತೆ ಈತಾನ್ನ ರಾಜ್ಯಗಳ ಸಂಸ್ಕತಿ ಮತ್ತು ಪರಂಪರೆಯನ್ನು ಸಂಪೂರ್ಣವಾಗಿ ಸಂರಂಕ್ಷಿಸಲಾಗುವುದು ಎಂದು ಗೃಹ ಸಚಿವ ರಾಜನಾಥ್ ಸಿಂಗ್ ಮಣಿಪುರದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಅವರಿಗೆ ಭರವಸೆ ನೀಡಿದ್ದಾರೆ ಮಣಿಪುರದ ಮುಖ್ಯಮಂತ್ರಿ ದೆಹಲಿಯಲ್ಲಿ ಇಂದು ಗೃಹ ಸಚಿವರನ್ನು ಭೇಟಿಯಾಗಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಮತ್ತು ರಾಜ್ಯ ಸಭೆಯ ಸಂಸದ ಭಾಬಾನಂದ ಸಿಂಗ್ ಸಹ ಉಪಸ್ಥಿತರಿದ್ದರು